ಗ್ರೀನ್ ಕಾರ್ಡ್ ಮಂಜೂರಾತಿ ದೇಶಗಳಗೆ ವಿಧಿಸಿರುವ ಮಿತಿ ಕ್ಷೆಬಿಡುವ ವಿಧೇಯಕದ ಮೇಲೆ ಅಮೆರಿಕಾ ಸಂಸತ್ನಲ್ಲಿಂದು ಮತದಾನ

ರಾಜ್ಙಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಸದಸ್ದರು ಸಭಾಪತಿಗಳ ಮುಂದಿನ ಅಂಗಳಕ್ಕೆ ತೆರಳಿ ಘೋಷಣೆ ಕೂಗಿದರು ತೈಣಮೂಲ ಕಾಂಗ್ರೆಸ್ ಸದಸ್ದರು ಸರ್ಕಾರಿ ಸ್ವಾಮ್ಖದ ಉದ್ದಿಮೆಗಳಿಂದ ಬಂಡವಾಳ ಹಿಂತೆಗೆತ ವಿರುದ್ದ ಬಾವಿಗಿಳಿದು ಘೋಷಣೆ ಕೂಗಿದರು ಸದನವನ್ನು ಸುಸ್ತಿತಿಗೆ ತರಲು ಉಪ ಸಭಾಪತಿ ಹರಿವಂಶ್ ಪ್ರತಿಭಟನಾ ನಿರತ ಸದಸ್ಯರನ್ನು ಪದೇ ಪದೇ ಮನವಿ ಮಾಡಿಕೊಂಡರು

ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಕರ್ನಾಟಕದ ವಿಷಯವನ್ನು ಪ್ರಸ್ತಾಪಿಸಲು ಪ್ರಯತ್ನಿಸಿದರು ಆದರೆ ಸ್ಪೀಕರ್ ಓಂ ಬಿರ್ಲಾ ಇದಕ್ಕೆ ಅನುಮತಿ ನಿರಾಕರಿಸಿದರು ಇದರಿಂದ ಅಸಮಾಧಾನಗೊಂಡ ಕಾಂಗ್ರೆಸ್ ಸದಸ್ನರು ಸಭಾಧ್ಯಕ್ಷರ ಮುಂದಿನ ಅಂಗಳಕ್ಕೆ ತೆರಳಿದರು ಡಿಎಂಕೆ ಸಮಾಜವಾದಿ ಪಕ್ಷ ಇನ್ನಿತರ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಅಸ್ಹಿರಗೊಳಿಸಲು ಬಿಜೆಪಿ ಮೈತ್ರಿಕೂಟದ ಶಾಸಕರನ್ನು ಬೇಟೆಯಾಡುವ ರಾಜಕಾರಣ ನಡೆಸುತ್ತಿದೆ ಎಂದು ಅಧೀರ್ ರಂಜನ್ ಚೌಧರಿ ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜ್ಯದಲ್ಲಿನ ರಾಜಕೀಯ ಬಿಕ್ಕಟ್ಟಗೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಪುನರುಚ್ಚರಿಸಿದರು ಕಾಂಗ್ರೆಸ್ ತನ್ನ ಪಕ್ಷದ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಅಸಮರ್ಥವಾಗಿದೆ ತನ್ನ ವೈಫಲ್ಡಕ್ಕಾಗಿ ವಿಷಯವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪಿಸಿ ಕಲಾಪ ಅಡ್ಡಿಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ಅಸಮಾಧಾನ ವ್ಯಕ್ತಪಡಿಸಿದರು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರಿಸುತ್ತಿದ್ದಾಗ ಕಾಂಗ್ರೆಸ್ ಡಿಎಂಕೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಇನ್ನಿತರ ಪಕ್ಷಗಳ ಸದಸ್ಕರು ಸಭಾತ್ಯಾಗ ನಡೆಸಿದರು

ರಮೇಶ್ಕುಮಾರ್ ಹೇಳಿದ್ದಾರೆ

ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಲೆಗಳನ್ನು ಪರಿಹರಿಸಲು ಸದಸ್ಲರು ಮುಂದಾಗಬೇಕು ಎಂದು ಅವರು ಆಗ್ರಹಿಸಿದರು ಟಿಆರ್ಎಸ್ನ ನಮ ನಾಗೇಶ್ವರರಾವ್ ಮಾತನಾಡಿ ದಕ್ಷಿಣ ಭಾರತದ ರಾಜ್ಯಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚುವರಿ ನಿಧಿ ಹಂಚಿಕೆ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬಿಜೆಪಿಯ ಸುನೀಲ್ ಕುಮಾರ್ ಸೋನ್ನರ್ ಸಮಾಜದ ಪ್ರತಿಯೊಂದು ವರ್ಗದ ಹಿತರಕ್ಷಣೆಗೆ ಬಜೆಚ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಸ್ವಾಗತಿಸಿದರು ಲೋಕಜನಶಕ್ತಿ ಪಕ್ಷದ ರಾಮ್ಚಂದ್ರ ಪಾಸ್ವಾನ್ ರೈತರು ಹಾಗೂ ದುರ್ಬಲ ವರ್ಗಗಳ ಕಲ್ಕಾಣಕ್ಕೆ ಬಜೆಚ್ನಲ್ಲಿ ಹಲವಾರು ಯೋಜನೆಗಳನ್ನು ಘೋಷಿಸಲಾಗಿದೆ ಎಂದರು ಡಿಎಂಕೆಯ ಎ ರಾಜಾ ಬಜೆಟ್ನ ಭಾಷಣದಲ್ಲಿ ಒಟ್ಟು ರಾಜಸ್ವ ಹಾಗೂ ಒಟ್ಟು ವೆಚ್ಚವನ್ನು ಬಹಿರಂಗಪಡಿಸಿಲ್ಲ ದೇಶದ ಆರ್ಥಿಕತೆ ಮಂದಗತಿಯಲ್ಲಿದ್ದು ನಿರುದ್ಯೋಗ ಸಮಸ್ಯ ತಾಂಡವವಾಡುತ್ತಿದೆ ಎಂದು ಟೀಕಿಸಿದರು

ಇಂದು ಲೋಕಸಭೆಯಲ್ಲಿ ಕೃಷಿ ಮತ್ತು ರೈತರ ಕಲ್ಟಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಲಿಬಿತ ಉತ್ತರದಲ್ಲಿ ಈ ವಿಷಯ ತಿಳಿಬಿದ್ದಾರೆ

ಲೋಕಸಭೆಯ ಕಾಂಗ್ರೆಸ್ ಸದಸ್ನರ ಸಭೆ ದೆಹಲಿಯ ಪಾರ್ಲಿಮೆಂಟ್ ಹೌಸ್ನಲ್ಲಿಂದು ನಡೆಯಿತು ಸಂಸತ್ತಿನಲ್ಲಿ ಪಕ್ಷ ಅನುಸರಿಸಬೇಕಾದ ಕಾರ್ಯತಂತ್ರ ಕುರಿತು ಚರ್ಚಿಸಲು ಈ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಪಕ್ಷದ ಇತರ ಹಿರಿಯ ನಾಯಕರು ಹಾಗೂ ಸಂಸದರು ಪಾರ್ಗೊಂಡಿದ್ದರು

ಪೋಲೀಸ್ ಅಧಿಕಾರಿಗಳ ಪ್ರಕಾರ ಸುಕುಮಾ ಜಿಲ್ಲೆಯ ಚಿಂತಾಗುಫಾ ಪ್ರದೇಶದ ದಬ್ಬಕೊಂಟ ಅರಣ್ಯ ಪ್ರದೇಶದಲ್ಲಿ ನಕ್ಲಲ್ ಅಡಗುತಾಣವೊಂದರ ಮೇಲೆ ವಿಶೇಷ ಕಾರ್ಯಪಡೆ ಕೋಬ್ರಾ ಬೆಟಾಲಿಯನ್ ಮತ್ತು ಜಿಲ್ಲಾ ಮೀಸಲು ಗಾರ್ಡ್ ಜಂಟಿ ಪಡೆ ಹಾಗೂ ಮಾವೋವಾದಿಗಳ ನಡುವೆ ಗುಂಡಿನ ಕಾಳಗ ನಡೆಯಿತು

ದಕ್ಷಿಣ ಒಳನಾಡು ಕರ್ನಾಟಕ ಕೊಂಕಣ್ ಗೋವಾದ ಹಲವು ಪ್ರದೇಶಗಳಲ್ಲಿ ಈ ವಾರ ಭಾರೀ ಮಳೆ ಬೀಳಲಿದೆ ಎಂದು ಮುನ್ನೂಚನೆ ನೀಡಿದೆ

ಜಾರ್ಖಂಡ್ ಹಾಗೂ ಒಡಿತಾದ ಹಲವು ಪ್ರದೇಶಗಳಲ್ಲಿ ಮಿಂಚು ಗುಡುಗಿನಿಂದ ಕೂಡಿದ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಹವಾಮಾನ ಇಲಾಖೆ ಮುನ್ಗೂಚನೆ ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ಸುರಕ್ಷತೆ ದೃಷ್ಟಿಯಿಂದ ಹಲವು ಮುನೈಚ್ಚರಿಕೆ ವಹಿಸುವಂತೆ ಜನರಿಗೆ ಸೂಚನೆ ನೀಡಿದ್ದಾರೆ ಕಟ್ಟೆಚ್ಚರಿಕೆಯ ನಡುವೆಯೂ ಮುಂಬೈನಲ್ಲಿ ಜನಜೀವನ ಸಹಜವಾಗಿ ಮುಂದುವರೆದಿದೆ

ನೀತಿ ಆಯೋಗದ ಉಪಾಧ್ಲಕ್ಷ ರಾಜೀವ್ ಕುಮಾರ್ ಹಾಗೂ ರಷ್ಟಾದ ಆರ್ಥಿಕ ಅಭಿವೃದ್ದಿ ಉಪ ಸಚಿವ ತಿಮೂರು ಮಕ್ಸಿಮೋವ್ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ

ಸಾರಿಗೆ ಮೂಲ ಸೌಕರ್ಯ ಹಾಗೂ ತಂತ್ರಜ್ಙಾನ ಕೃಷಿ ಹಾಗೂ ಕೃಷಿ ಸಂಸ್ಕರಣ ವಲಯ ಸಣ್ಣ ಹಾಗೂ ಮಧ್ವಮ ಕೈಗಾರಿಕಾ ಬೆಂಬಲ ಸೇರಿದಂತೆ ಹಲವು ವಲಯಗಳು ಇದರಲ್ಲಿ ಸೇರಿವೆ

ಈ ಕ್ರಮ ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರಿಗೆ ವರದಾನವಾಗುವ ಸಾಧ್ದತೆ ಇದೆ ಬಹುತೇಕ ಭಾರತೀಯ ಐಟಿ ವೃತ್ತಿಪರರು ಹಾಗೂ ಕೌಶಲ್ಲ

ನ್ಯಾಯಯುತ ಕೌಶಲ್ಯ ಹೊಂದಿರುವ ವಲಸೆ ಕಾಯ್ದೆಗೆ ಅಮೆರಿಕಾದ ಪ್ರತಿನಿಧಿಗಳ ಸಭೆ ಇಂದು ಅನುಮೋದನೆ ನೀಡುವ ನಿರೀಕ್ಷೆ ಇದೆ

ಸಭೆಯನ್ನು ಚ್ಯೆನಾ ಬಲವಾಗಿ ವಿರೋಧಿಸುತ್ತದೆ ಕಾರಣ ಈ ಸಭೆ ತಪ್ಪು ಸಂದೇಶವನ್ನು ರವಾನಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಗೆಂಗ್ ಶುಹಾಂಗ್ ಹೇಳಿದ್ದಾರೆ ಉಪಾಧ್ವಕ್ಷ ಮೈಕ್ ಪೆನ್ಸ್ ಹಾಗೂ ಮೈಕ್ ಪಾಂಪಿಯೋ ಹಾಂಕಾಂಗ್ನ ಮಾಧ್ಯಮ ದೈತ್ಯ ಲೀಚಿಯಿಂಗ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದ ಹಿನ್ನೆಲೆಯಲ್ಲಿ ಚೈನಾ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದೆ

ನವದೆಹಲಿಯಲ್ಲಿಂದು ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯ ನಂತರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಈ ವಿಷಯ ತಿಳಿಸಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿಯವರು ನೀಡಿದ ಕೊಡುಗೆ ಕುರಿತು ಸಂಸದರು ಜನರಲ್ಲಿ ಜಾಗ್ಚತಿ ಮೂಡಿಸುವುದರ ಜೊತೆಗೆ ಅವರೊಂದಿಗೆ ಸಂವಾದ ನಡೆಸುವಂತೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆಂದು ಜೋಷಿ ತಿಳಿಸಿದರು

ಜೆಟ್ ಏರ್ವೇಸ್ನ ಸಂಸ್ಥಾಪಕ ನರೇಶ್ ಗೋಯಲ್ ಅವರು ವಿದೇಶಕ್ಕೆ ತೆರಳಲು ದೆಹಲಿ ಹೈಕೋರ್ಟ್ ಇಂದು ಅನುಮತಿಯನ್ನು ನಿರಾಕರಿಸಿದೆ ಈ ಹಂತದಲ್ಲಿ ಯಾವುದೇ ಮಧ್ಯಂತರ ಪರಿಹಾರ ಸಾಧ್ಯವಿಲ್ಲ ಎಂದು ಹೇಳಿದೆ

ಮಳೆಯ ಕಾರಣ ಈಗ ಪಂದ್ಯ ಸ್ಥಗಿತಗೊಂಡಿದೆ